ಸಚಿವ ಆರ್

ಡಿ

ವಿಧಾನಸೌಧದಲ್ಲಿಂದು ನೂತನ ಸಂಪುಟದ ಸಚಿವರು ಪಾಗೂ ಅಧಿಕಾರಿಗಳೊಂದಿಗಿನ ಸಭೆಯಲ್ಲಿ ಮಾತನಾಡಿದ ಅವರು ಸರ್ಕಾರದ ಯೋಜನೆಗಳು ಹಾಗೂ ಕಾರ್ಯಕ್ರಮಗಳು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ಬರದೇಕಾದರೆ ಅಧಿಕಾರಿಗಳ ಪಾತ್ರ ಪ್ರಮುಖವಾಗಿದ್ದು ಜನಸ್ನೇಹಿ ಸರ್ಕಾರ ತಮ್ಮ ಗುರಿಯಾಗಿದ್ದು ಉದ್ದೇಶ ಸಾಧನೆಗೆ ಎಲ್ಲರೂ ಕೈಜೋಡಿಸಬೇಕು ಸರ್ಕಾರಿ ವ್ಯವಸ್ಥೆಯಲ್ಲೂ ಕಾರ್ಹೋರೇಟ್ ವಲಯಗಳಲ್ಲಿ ಕೆಲಸ ಮಾಡುವಂತೆ ಕಾರ್ಯನಿರ್ವಹಿಸಿ ಎಂದು ಹೇಳಿದರು ಪ್ರಸ್ತುತ ಹವಾಮಾನ ಪರಿಸ್ಥಿತಿ ದೆಳೆ ಪರಿಸ್ಥಿತಿ ಕುಡಿಯುವ ನೀರು ಸರಬರಾಜು ಹಾಗೂ ಮಳೆ ಹಾನಿ ಕುರಿತಂತೆ ಕುರಿತಂತೆ ಚರ್ಚೆ ನಡೆಸಿದ ಕುಮಾರಸ್ವಾಮಿ ಶಿಕ್ಷಣ ನಿರುದ್ದೋಗ ದಿವ್ವಾಂಗರ ಸಮಸ್ವೆಗಳಿಗೆ ಸ್ಪಂದಿಸಿ ಅವುಗಳನ್ನು ಪರಿಹರಿಸಲು ಹೆಚ್ಚಿನ ಆಸಕ್ತಿ ವಹಿಸುವಂತೆ ತಿಳಿಸಿದರು ಪ್ರತಿ ಜಲ್ಲೆಯಲ್ಲೂ ಜಲ್ಲಾಧಿಕಾರಿಗಳ ಆಧ್ಯಕ್ಷತೆಯಲ್ಲಿ ಉದ್ಯೋಗ ಸಮಿತಿಗಳನ್ನು ರಚಿಸಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದ್ದು ಕೇಂದ್ರ ಸರ್ಕಾರದ ವಸತಿ ಯೋಜನೆಗಳನ್ನು ಅನುಷ್ಪಾನಗೊಳಿಸಲು ಅನುಕೂಲವಾಗುವಂತೆ ಗ್ರಾಮ ಹೋಬಳಿ ತಾಲೂಕುಗಳಲ್ಲಿ ಲಭ್ಯವಿರುವ ಭೂಮಿಯ ಮಾಹಿತಿ ಕಲೆ ಹಾಕುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು

ಅಭಿಯಾನದಡಿ ಸಚಿವರು ಬಯೋಕಾನ್ ಮುಖ್ಯಸ್ಥರಾದ ಕಿರಣ್ ಮಜುಂದಾರ್ ಷಾ ಹಾಗೂ ಮಣಿಪಾಲ್ ಸಮೂಪ ಮುಖ್ಯಸ್ಲರಾದ ರಂಜನ್ ಷ್ಯೆ ಅವರನ್ನು ಭೇಟ ಮಾಡಿ ಕೇಂದ್ರದಲ್ಲಿನ ಪ್ರಧಾನಮಂತ್ರಿ ನರೇಂದ್ರಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದ ನಾಲ್ಲು ವರ್ಷದ ಸಾಧನೆಯ ವಿವರಗಳನ್ನೊಳಗೊಂಡ ಪುಸ್ತಕವನ್ನು ನೀಡಿದರು ನಂತರ ಇಂಡಿಯನ್ ಇನ್ಸಿಟಿಟ್ಟೂಟ್ ಆಫ್ ಮೇನೇಜಮೆಂಟ್ ವಿದ್ನಾರ್ಥಿಗಳೊಂದಿಗೆ ಸಂವಾದ ನಡೆಸಿದ ರಾಜ್ಯವರ್ಧನ್ ಸಿಂಗ್ ರಾಥೋಡ್ ಮಾನವೀಯ ಮೌಲ್ಯ ಹಾಗು ಮಾನವೀಯ ಸ್ಪೂರ್ತಿಹಿಂದ ಬದುಕಿನಲ್ಲಿ ಯಶಸ್ತು ಸಾಧಿಸುವಂತೆ ಕರೆ ನೀಡಿದರು

ದೇಶಪಾಂಡೆ ಹೇಳದ್ದಾರೆ ಮಂಗಳೂರಿನ ಬಿಣ್ಣಿ ಆನೆಗುಂಡಿ ಹಾಗೂ ಉಳ್ಳಾಲ ಪ್ರದೇಶಕ್ಷೆ ಇಂದು ಭೇಟಿ ನೀಡಿ ಪರಿತೀಲನೆ ನಡೆಸಿದ ಬಳಕ ಬಳಕ ಜಿಲ್ಲಾಧಿಕಾರಿ ಕಜೇರಿಯಲ್ಲಿ ಸುದ್ಗಿಗೋಷ್ನಿಯಲ್ಲಿ ಮಾತನಾಡಿದ ಅವರು ಮಳೆ ಹಾನಿಯಿಂದ ಸಂಕಪ್ಪಕ್ಕೊಳಗಾಗಿರುವವರಿಗೆ ತಕ್ಷಣ ಪರಿಹಾರ ಒದಗಿಸಲು ಜಿಲ್ಲಾಧಿಕಾರಿಯವರಿಗೆ ಸೂಚಿಸಲಾಗಿದೆ

ಉತ್ತರ ಕನ್ನಡ ಕೊಡಗು ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗದಲ್ಲಿ ಭಾರೀ ಮಳೆಯಾಗುತ್ತಿದ್ದು ಪಾಣಹಾನಿ ಸರಕಾರಿ ಮತ್ತು ಖಾಸಗಿ ಆಸ್ತಿಗಳಿಗೆ ಹೆಚ್ಚಿನ ಪ್ರಮಾಣದ ನಷ್ಷ ಉಂಟಾಗಿದೆ ಚಾರ್ಮಾಡಿ ಫಾಟಿಯಲ್ಲಿ ಮತ್ತೆ ಗುಡ್ಡ ಕುಸಿದಿರುವುದರಿಂದ ವಾಪನ ಸಂಚಾರ ನಿಷೇಧಿಸಲಾಗಿದೆ ಪರಿಸ್ತಿತಿ ಸರಿಯಾದ ಬಳಿಕ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುವುದು ಎಂದು ತಿಳಿಸಿದರು

ವಿಧಾನಸೌಧದಲ್ಲಿಂದು ಸುದ್ದಿಗೋಷ್ಷಿಯನ್ನುದ್ದೇತಿಸಿ ಮಾತನಾಡಿದ ಅವರು ಬೆಳೆದ ಬೆಳೆಗೆ ರೈತರೇ ದರ ನಿಗದಿ ಮಾಡುವಂತಹ ವ್ಯವಸ್ಥೆ ಜಾರಿಗೆ ತರುವುದೇ ತಮ್ನ ಮುಖ್ಯ ಗುರಿ ಎಂದು ಘೋಷಿಸಿದರು ಕೃಷಿ ಉತ್ಪನ್ನಗಳ ಪ್ರಮಾಣ ಹೆಚ್ಚಿದೆ ಆದರೆ ರೈತರಿಗೆ ಅದರ ಲಾಭ ಸಿಗುತ್ತಿಲ್ಲ ಅಸಮರ್ಪಕ ಮಾರುಕಟ್ಟಿ ವ್ಯವಸ್ಥೆಯಿಂದ ಅವರ ಏಕ್ಷೆ ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ದೇಶಾದ್ಯಂತ ಏಕರೂಪದ ಕೈಷಿ ನೀತಿ ಜಾರಿಗೆ ತರಬೇಕು ಎಂದು ಕೇಂದ್ರದ ಮೇಲೆ ಒತ್ತಡ ಹೇರುವುದಾಗಿ ಅವರು ವಿವರಿಸಿದರು

ವ್ಯಾಪಕ ಮಳೆಯಾಗುತ್ತಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಧಾರಾಕಾರ ಮಕೆಯಾಗುತ್ತಿದ್ದು ಜನಜೀವನ ಅಸ್ತವಸ್ತಗೊಂಡಿದೆ ವಿವಿಧಿಡೆ ರಸ್ತೆಗಳು ಪ್ರವಾಹ ನೀರಿನಿಂದಾಗಿ ಮುಳುಗಡೆಯಾಗಿದ್ದು ಸಂಚಾರ ಸ್ನಗಿತಗೊಂಡಿದೆ ಕೃಂಗೇರಿ ದೇಗುಲದ ಮುಂಭಾಗದ ಕಪ್ಪೆ ಶಂಕರ ನದಿಯ ಮೆಟ್ಲಲುಗಳು ಹಾಗೂ ಸಂಧ್ನಾವಂದನೆ ಮಂಟಪ ಸಂಪೂರ್ಣ ಜಲಾವೃತಗೊಂಡಿದೆ ಮಂಗಳೂರು ಶ್ವಂಗೇರಿ ಹಾಗೂ ಉಡುಪಿ ಶ್ವಂಗೇರಿ ಹಾಗೂ ಹೊರನಾಡು ಕಳಸ ರಸ್ತೆ ನೀರಿನಿಂದ ಮುಳುಗಡೆಯಾಗಿದೆ ಸಕಲೇಶಪುರ ಆಲೂರು ಬೇಲೂರು ಅರಕಲಗೂಡು ತಾಲೂಕನಲ್ಲಿ ಭಾರಿ ಮಳೆಯಾಗಿದೆ

ಕೇರಳದ ವ್ಯೆನಾಡು ಹಾಗೂ ಕೊಡಗಿನಲ್ಲಿ ಉತ್ತಮ ಮಳೆಯಾಗುತ್ತಿರುವುದರಿಂದ ಕೃಷ್ಣರಾಜಸಾಗರ ಜಲಾತಯದ ನೀರಿನ ಸಂಗ್ರಹದ ಮಟ್ನ ಏರಿಕೆಯಾಗಿದೆ

ಕಬಿನಿ ಜಲಾಶಯದ ಪ್ರದೇಶದಲ್ಲೂ ಉತ್ತಮ ಮಳೆಯಾಗುತ್ತಿದ್ದು ಜಲಾಶಯದ ಒಳಪರಿವು ಹೆಚ್ಚಾಗಿದೆ ಜಲಾಶಯದ ನೀರಿನ ಮಟ್ಟ ಗರಿಷ್ಟ ಮಟ್ಟ ತಲುಪಿದ್ಲು

ಕಬಿನಿ ನದಿಯ ತಗ್ಗು ಪ್ರದೇಶ ಹಾಗೂ ಎರಡೂ ದಂಡೆಯಲ್ಲಿ ವಾಸಿಸುತ್ತಿರುವ ಜನರು ಸುರಕ್ಷಿತ ಸ್ನಳಗಳಿಗೆ ತೆರಳುವಂತೆ ಕಬಿನಿ ಜಲಾಶಯ ವಿಭಾಗದ ಕಾರ್ಯಪಾಲಕ ಅಭಿಯಂತರ ಸಿ

ಜಗದೀಶ್ ತಿಳಿಸಿದ್ದಾರೆ

ಐ ಶ್ರೀ ವಿದ್ಲಾ ಆದೇಶ ಹೊರಡಿಬಿದ್ಲಾರೆ ಶಾಸಕ ಕೆ

ಜೋಪಯ್ನ ಮಳೆಯಿಂದ ಉಂಟಾಗಿರುವ ಹಾನಿ ಬಗ್ಗೆ ಪರಿತೀಲನೆ ಮಾಡಿದರು ಬಳಕ ಸುದ್ಗಾರರ ಜೊತೆ ಮಾತನಾಡಿದ ಅವರು ಮಳೆಯಿಂದ ಸಾಕಷ್ಟು ಹಾನಿಯಾಗಿದ್ಲು

ತಿತಿಮತಿ ಬಳಿ ಸೇತುವೆಯೊಂದು ಕುಸಿದು ಮೈಸೂರು ಗೋಣಿಕೊಪ್ಪ ಸಂಪರ್ಕ ಕಡಿತಗೊಂಡಿದೆ ಮಳೆಯಿಂದಾಗಿ ಪಾರಂಗಿ ಜಲಾಶಯಕ್ಷೆ ಪರಿದುಬರುತ್ತಿರುವ ನೀರಿನ ಶ್ರಮಾಣ ಹೆಚ್ಚಳಗೊಂಡಿದೆ

ಟಾಸ್ ಗೆದ್ದ ಭಾರತ ಮೊದಲು ಬ್ಲಾಟಂಗ್ ಆಯ್ಲಿ ಮಾಡಿಕೊಂಡಿತ್ತು ಆರಂಭಿಕ ಆಟಗಾರರಾದ ಶಿಖರ್ ಧವನ್ ಪಾಗೂ ಮುರಳ ವಿಜಯ್ ಅವರ ಆಕರ್ಷಕ ಶತಕ ದಾಖಲಿಸಿದರು